ಶ್ರಧಾನಮಂತ್ರಿ ನರೇಂದ್ರ ಮೋದಿ ಉತ್ತರ ಶ್ರದೇಶದ ಗೋರಖ್ಪುರದಲ್ಲಿ ಇಂದು ಶ್ರಧಾನಮಂತ್ರಿ ಕಿಸಾನ್ ಸಮ್ನಾನ್ ನಿಧಿ ಯೋಜನೆಗೆ ಚಾಲನೆ

ಪುಲ್ವಾಮದಲ್ಲಿ ಭಾರತೀಯ ಭದ್ರತಾ ಪಡೆಗಳ ಮೇಲಿನ ಭಯೋತ್ವಾದನೆ ದಾಳಿ ಖಂಡಿಸಿ ಅಮೆರಿಕದ ಹೌಸ್ಟನ್ ಬಳಿ ಪಾಕಿಸ್ತಾನದ ಧೂತವಾಸ ಕಚೇರಿ ಎದುರು ಭಾರತೀಯ ಅಮೆರಿಕನ್ನರಿಂದ ಪ್ರತಿಭಟನೆ

ನಂತರ ಅವರು ಆಯ್ದ ರೈತರಿಗೆ ಇದೇ ಯೋಜನೆಯ ಪ್ರಮಾಣ ಪತ್ರ ವಿತರಿಸಲಿದ್ದಾರೆ ಪಿಎಂ ಕಿಸಾನ್ ಫಲಾನುಭವಿಗಳ ಜೊತೆ ವಿಡಿಯೋ ಕಾನ್ವರೆನ್ಸ್ ಮೂಲಕ ಸಂವಾದ ನಡೆಸಲಿದ್ದಾರೆ

ಆದಾಯ ಕಡಿಮೆ ಹೊಂದಿರುವ ರೈತರಿಗೆ ಇದರಿಂದ ಪ್ರಯೋಜನವಾಗಲಿದೆ

ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಆಡಳಿತ ಪ್ರದೇಶಗಳಲ್ಲಿನ ಆಡಳಿತ ವರ್ಗಗಳು ಫಲಾನುಭವಿ ರೈತ ಕುಟುಂಬಗಳನ್ನು ಈ ಯೋಜನೆಗೆ ಆಯ್ಲೆ ಮಾಡಲಿವೆ ಪ್ರಧಾನಮಂತ್ರಿಯವರು ಇಂದು ಗೋರಖ್ ಪುರದಲ್ಲಿಯೇ ಹಲವಾರು ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಟಾಪನೆ ನೆರವೇರಿಸಲಿದ್ದಾರೆ ಬಳಿಕ ಸಾರ್ವಜನಿಕ ಸಭೆ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವ ಕುಂಭ್ ನಗರಕ್ಕೆ ಭೇಟ ನೀಡಲಿದ್ದಾರೆ ಕೇಂದ್ರ ಕುಡಿಯುವ ನೀರು ಮತ್ತು ನೈರ್ಮಲೀಕರಣ ಸಚಿವಾಲಯ ಆಯೋಜಿಸಿರುವ ಸ್ವಚ್ವ ಕುಂಭ್ ಸ್ವಚ್ವ ಆಭಾರ್ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ ಸಫಾಯಿ ಕರ್ಮಚಾರಿಗಳು ಮತ್ತು ಸ್ವಚ್ಛತಾ ಕಾರ್ಮಿಕರಿಗೆ ಪ್ರಧಾನಿಯವರು ಸ್ವಚ್ಧ ಕುಂಭ್ ಸ್ವಚ್ಧ ಆಭಾರ್ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ ಕುಂಭ ಪವಿತ್ರ ಕ್ಷೇತ್ರದ ಸ್ವಚ್ದತೆಗೆ ನಿರ್ಣಾಯಕ ಪಾತ್ರ ವಹಿಸಿದ ಪೊಲೀಸ್ ಸಿಬ್ಬಂದಿ ನಾವಿಕರು ಸಫಾಯಿ ಕರ್ಮಚಾರಿಗಳು ಮತ್ತು ಕಾರ್ಮಿಕರಿಗೆ ಈ ಪ್ರಶಸ್ತಿ ಲಭಿಸಲಿದೆ ಅಲ್ಲದೆ ಸ್ವಚ್ದ ಸೇವಾ ಸಮ್ಮಾನ್ ಪ್ಯಕೇಜ್ನ ಡಿಜೆಟಲ್ ಫೋಷಣೆ ನಂತರ ಪ್ರಧಾನಿಯವರು ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಪ್ರಧಾನಮಂತ್ರಿಯವರು ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳು ಸೇರುವ ತ್ರಿವೇಣಿ ಸಂಗಮದಲ್ಲಿ ಪವಿತ್ರಸ್ನಾನ ಕೈಗೊಳ್ಳಲಿದ್ದಾರೆ ಅಲ್ಲದೆ ಪ್ರಯಾಗ್ರಾಜ್ನಲ್ಲಿ ಸಫಾಯಿ ಕರ್ಮಚಾರಿಗಳ ಜೊತೆ ಸಂವಾದ ನಡೆಸಲಿದ್ದಾರೆ

ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲಗಳಲ್ಲಿ ಈ ಕಾರ್ಯಕ್ರಮ ಬಿತ್ತರವಾಗಲಿದೆ ಈ ಕಾರ್ಯಕ್ರಮ ಪ್ರಧಾನಮಂತ್ರಿಗಳ ಕಾರ್ಯಾಲಯ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವಾಲಯ ಆಕಾಶವಾಣಿ ಮತ್ತು ದೂರದರ್ಶನ ಸುದ್ದಿವಾಹಿನಿಗಳ ಯೂಟ್ಟೂಬ್ ಚಾನೆಲ್ಗಳಲ್ಲಿ ಮೂಡಿಬರಲಿದೆ

ಹಿಂದಿ ಪ್ರಸಾರದ ನಂತರ ಆಕಾಶವಾಣಿಯು ಎಲ್ಲಾ ಪ್ರಾದೇಶಿಕ ಭಾಷೆಗಳಲ್ಲಿ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿದೆ

ಈ ಯೋಜನೆಗಳಿಂದ ಸ್ಥಳೀಯ ಜನತೆಗೆ ಪ್ರವಾಸೋದ್ಯಮ ಸುರಕ್ಷತೆ ಪ್ರಯಾಣ ಪ್ರಯಾಣದ ಸಮಯದಲ್ಲಿ ಆಗುವ ಉಳಿತಾಯ ಮತ್ತು ಸುಗಮ ಸಂಪರ್ಕದ ಅನುಕೂಲತೆಗಳಿಂದ ಲಾಭವಾಗಲಿದೆ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಜೈರಾಮ್ ಠಾಕೂರ್ ಕೇಂದ್ರ ಸಚಿವ ಜೆ

ನಡ್ಡಾ ಮತ್ತು ಮಾಜಿ ಮುಖ್ಲಮಂತ್ರಿ ಶಾಂತ್ಕುಮಾರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿರುತ್ತಾರೆ

ಚೌರಿ ಪ್ರದೇಶದಲ್ಲಿರುವ ಕಾರ್ಪೆಟ್ ಫ್ಲಾಕ್ಷರಿ ಕುಸಿದ ಪರಿಣಾಮ ಈ ಪ್ರಬಲ ಸ್ವೋಟ ಸಂಭವಿಸಿದೆ ಈ ಕಾರ್ಖಾನೆಯಲ್ಲಿ ಅಕ್ರಮವಾಗಿ ಸ್ತೋಟಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಶೇಖರಿಸಿಟ್ಟಿದ್ದು ಈ ಸ್ತೋಟಕ್ಕೆ ಕಾರಣವಾಗಿದೆ ಎಂದು ಬದೋಹಿ ಜಿಲ್ಲಾ ಮೊಲೀಸ್ ವರಿಷ್ಣಾಧಿಕಾರಿ ಆಕಾಶವಾಣಿಗೆ ತಿಳಿಸಿದ್ದಾರೆ ಸ್ತೋಟಕ್ಕೆ ನಿಖರ ಕಾರಣವನ್ನು ಇನ್ನಷ್ಟೆ ತಿಳಿಯಬೇಕಾಗಿದೆ ವಿಧಿವಿಜ್ಞಾನ ತಂಡಗಳು ಹಾಗೂ ಬಾಂಬ್ ನಿಷ್ಠಿಯ ಪಡೆಯನ್ನು ಸ್ಪೋಟದ ತನಿಖೆಗಾಗಿ ಆಹ್ವಾನಿಸಲಾಗಿದೆ ಹೆಡ್ ಜಮ್ಮು ಕಾಶ್ವೀರದ ಪುಲ್ವಾಮದಲ್ಲಿ ಭಾರತೀಯ ಭದ್ರತಾ ಪಡೆಗಳ ಮೇಲಿನ ಭಯೋತ್ವಾದನೆ ದಾಳಿ ಖಂಡಿಸಿ ಅಮೆರಿಕದ ಹೌಸ್ಲನ್ ಬಳಿ ಪಾಕಿಸ್ತಾನದ ಧೂತವಾಸ ಕಚೇರಿ ಎದುರು ಭಾರತೀಯ ಅಮೆರಿಕನ್ನರು ಪ್ರತಿಭಟನೆ ಮಾಡಿದರು

ಅಲ್ಲದೇ ಪಾಕಿಸ್ತಾನ ಮೂಲದ ಭಯೋತ್ಪಾದನಾ ಸಂಘಟನೆ ಜೈಷೇ ಮೊಹಮ್ದದ್ ಮತ್ತು ಅದರ ನಾಯಕ ಮಸೂದ್ ಅಜರ್ ವಿರುದ್ದ ಭಾರತ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಜಮ್ಮು ಕಾಶ್ಮೀರದ ಮಲ್ವಾಮದಲ್ಲಿ ಕಳೆದ ವಾರ ಭಾರತೀಯ ಭದ್ರತಾ ಸಿಬ್ಬಂದಿ ಮೇಲೆ ಭಯೋತ್ವಾದಕರು ನಡೆಸಿದ ದಾಳಿ ಖಂಡಿಸಿ ನೇಪಾಳದಲ್ಲಿ ನೂರಾರು ಮಂದಿ ಪ್ರತಿಭಟನೆ ನಡೆಸಿದರು

ಇದನ್ನು ಖಂಡಿಸಿ ನೇಪಾಳದ ಪರ್ಸಾ ಮಹೋತ್ತರಿ ರೂಪಂದೇಹಿ ಮತ್ತು ಇನ್ನಿತರ ಜಿಲ್ಲೆಗಳಲ್ಲಿ ಶ್ರತಿಭಟನಾಕಾರರು ಕ್ವಾಂಡಲ್ ಹಿಡಿದುಕೊಂಡು ಜಾಥಾ ನಡೆಸಿದರು ಭಾರತೀಯ ರಾಯಭಾರಿ ಕಚೇರಿಯ ಸಿಬ್ಲಂದಿ ಹಾಗೂ ಕಕ್ಕಂಡು ಅಧಿಕಾರಿಗಳು ತಮ್ನ ಒಂದು ದಿನದ ವೇತನವನ್ನು ಭಾರತ್ ಕೇ ವೀರ್ ಕಾರ್ಪಸ್ ನಿಧಿಗೆ ದೇಣಿಗೆಯಾಗಿ ಆಗಿ ನೀಡಿದರು

ಲಖ್ನೋದಲ್ಲಿ ಅವರು ಅಪೊಲೊ ಮೆಡಿಕ್ಸ್ ಸೂಪರ್ ಸ್ವೆಷಾಲಿಟಿ ಆಸ್ಪತ್ರೆಯನ್ನು ಉದ್ವಾಟಿಸಲಿದ್ದಾರೆ ಕಾನ್ಪುರದಲ್ಲಿರುವ ಡಿ ಎ ವಿ ಕಾಲೇಜಿನ ದಶಮಾನೋತ್ಸವ ಕಾರ್ಯಕ್ರಮವನ್ನು ರಾಷ್ಷಪತಿಯವರು ನಾಳೆ ಉದ್ಘಾಟಸಲಿದ್ದಾರೆ ಅಲ್ಲದೆ ಕಾನ್ವುರದಲ್ಲೇ ವಿರ್ಪಡಿಸಿರುವ ಹಳೆಯ ವಿದ್ಯಾರ್ಥಿಗಳ ಸಂಘದ ಸಮಾವೇತ ಮತ್ತು ಬಿ

ಎಸ್ ಡಿ ಅಂತರ ಕಾಲೇಜು ಹಾಗೂ ಶಿಕ್ಷಾ ನಿಕೇತನದ ವಾರ್ಷಿಕೋತ್ವವದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ ನಂತರ ರಾಮನಾಥ್ ಕೋವಿಂದ್ ಅವರು ಕಾನ್ಪುರದಲ್ಲಿರುವ ಧಮ್ಮ ಕಲ್ಕಾಣ ಅಂತಾರಾಷ್ಟೀಯ ಧ್ಯಾನ ಕೇಂದ್ರದ ನೂತನ ಕಟ್ಟಡವನ್ನು ಉದ್ವಾಟಸಲಿದ್ದಾರೆ

ಇದೇ ಮೊದಲ ಬಾರಿಗೆ ಮುಸ್ಲಿಂ ರಹಿತ ರಾಷ್ಷದ ನಾಯಕರೊಬ್ಲರನ್ನು ಈ ಅಧಿವೇಶನಕ್ಕೆ ಆಹ್ವಾನ ನೀಡಲಾಗಿದೆ

ಸಂಯುಕ್ತ ಅರಬ್ ಎಮಿರೇಟ್ಸ್ನ ವಿದೇಶಾಂಗ ಸಚಿವ ಶೇಖ್ ಅಬ್ದುಲ್ಲಾ ಬಿನ್ ಝಾಯೆದ್ ಅಲ್ ನಹ್ಲಾನ್ ಅವರ ಆಮಂತ್ರಣದ ಮೇರೆಗೆ ಸುಷ್ಕಾ ಅವರು ಎರಡು ದಿನಗಳ ಅಧಿವೇತನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಭಾರತ ಮತ್ತು ಸಂಯುಕ್ತ ಅರಬ್ ಎಮಿರೇಟ್ಸ್ ನಡುವಿನ ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಪ್ಟು ಎತ್ತರಕ್ಕೆ ಕೊಂಡೊಯ್ಲಲು ಈ ಭೇಟ ನೆರವಾಗಲಿದೆ ಎಂದು ವಿದೇಶಾಂಗ ವ್ಲವಹಾರಗಳ ಸಚಿವಾಲಯ ನವದೆಹಲಿಯಲ್ಲಿ ತಿಳಿಸಿದೆ

ಒಬ್ಲ ಸ್ಟಾರ್ ಅಥ್ಲೀಟ್ನಿಂದ ಐತಿಹಾಸಿಕ ಸಾಧನೆ ಹೊರಹೊಮ್ನಿದೆ ಅಮೂರ್ವಿ ಚಂಡೇಲಾ ಅವರ ಈ ಯಶಸ್ಸಿನಿಂದ ಪ್ರತಿಯೊಬ್ಬ ಭಾರತೀಯ ಹೆಮ್ನೆ ಪಡುವಂತಾಗಿದೆ ಮತ್ತು ವಿವಿಧ ಕ್ರೀಡೆಗಳಲ್ಲಿನ ಯುವ ಪ್ರತಿಭಾ ಶಾಲಿಗಳಿಗೆ ಇದು ಸ್ಕೂರ್ತಿ ತುಂಬಿದಂತಾಗಿದೆ ಎಂದು ನರೇಂದ್ರ ಮೋದಿ ಅವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಹೆಡ್ ಭಾರತ ಮತ್ತು ಪ್ರವಾಸಿ ಆಸ್ಲೇಲಿಯಾ ತಂಡಗಳ ನಡುವೆ ಇಂದಿನಿಂದ ಸೀಮಿತ ಓವರುಗಳ ಕ್ರಿಕೆಟ್ ಸರಣಿ ಆರಂಭವಾಗಲಿದೆ

ಮಾಯಾಂಕ್ ಮಾರ್ಕಂಡೇಗೆ ಚೊಚ್ಚಲ ಅವಕಾಶ ನೀಡಲಾಗಿದೆ

ರಾಹುಲ್ ಮತ್ತು ಉಮೇಶ್ ಯಾದವ್ ಅವರಿಗೂ ಸ್ಥಾನ ಕಲ್ಪಿಸಲಾಗಿದೆ

ಮುಕ್ತಾಯ